ಮಹಾನಿರ್ದೇಶಕ ಬಿ

ಡಿ

ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಮಳೆ ನಿಂತಿದ್ದು ಅವಶೇಷಗಳಡಿ ಸಿಲುಕಿರುವ ಹಾಗೂ ನಾಪತ್ತೆಯಾದವರ ಶೋಧ ಕಾರ್ಯ ತೀವ್ರಗೊಂಡಿದೆ ಪರಿಹಾರ ನೀಡಬಯಸುವವರು ತಮ್ಗೆ ನೇರವಾಗಿ ಅಥವಾ ಅಧಿಕೃತ ಕಚೇರಿಗೆ ಸಲ್ಲಿಸುವಂತೆ ಕುಮಾರಸ್ವಾಮಿ ಮನವಿ ಮಾಡಿಕೊಂಡರು ಮಳೆ ಹಾಗೂ ಪ್ರವಾಹದಿಂದ ತೀವ್ರ ಸಂಕಷ್ಷಕೊಳಗಾಗಿರುವ ಕೊಡಗಿನ ಜನರಿಗೆ ತೀಪ್ರದಲ್ಲಿಯೇ ಪರಿಹಾರ ಪ್ಯಾಕೇಜ್ ಫೋಷಿಸುವಂತೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಲ್ಲಿ ಮನವಿ ಮಾಡುವುದಾಗಿ ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಅನಂತ್ ಕುಮಾರ್ ತಿಳಿಸಿದ್ದಾರೆ

ಮೂರು ಪಂತಗಳಲ್ಲಿ ಕೊಡಗಿನಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳದೇಕಾದ ಅಗತ್ಯವಿದ್ದು ಸಂಪರ್ಕ ಕಡಿತ ಪ್ರದೇಶಗಳಲ್ಲಿ ಈಗಾಗಲೇ ಮೊದಲ ಪಂತದಲ್ಲಿ ರಕ್ಷಣಾ ಕಾರ್ಯ ಕೈಗೊಳ್ಳಲಾಗಿದೆ ಎರಡನೇ ಹಂತದಲ್ಲಿ ರಾಜಕೀಯ ಪಕ್ಷಗಳು ಹಾಗೂ ವಿವಿಧ ಸಂಘಟನೆಗಳು ಪರಿಹಾರ ಸಾಮಾಗ್ರಿಗಳನ್ನು ಕಳುಹಿಸಬೇಕು ಮೂರನೇ ಪಂತದಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಿಸಿಕೊಂಡಬೇಕು ಹಾಗೂ ಮೂಲಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಅನಂತ್ ಕುಮಾರ್ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರನ್ನು ನಾಳೆ ಭೇಟಿಯಾಗಿ ಭೂ ಕುಸಿತ ಹಾಗೂ ಪ್ರವಾಹದಿಂದ ಸಂಕಷ್ಷಕೊಳಗಾಗಿದ್ದ ಕೊಡಗು ಜಲ್ಲೆಯ ದಾರುಣ ಪರಿಸ್ಥಿತಿ ಬಗ್ಗೆ ವಿವರಿಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರುಸಂಕಷ್ಷಕ್ಕೊಳಗಾಗಿರುವ ಕೊಡಗು ಜಿಲ್ಲೆಗೆ ಎಲ್ಲಾ ಅಗತ್ಯ ನೆರವು ನೀಡಲಾಗುವುದು ಎಂದು ಪ್ರಧಾನಮಂತ್ರಿಗಳು ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಭರವಸೆ ನೀಡಿದ್ದಾರೆ ಸಾಧ್ಯವಾದರೆ ಖುದ್ಗಾಗಿ ಕೊಡಗಿನ ಪರಿಸ್ತಿತಿಯ ಬಗ್ಗೆ ವೈಮಾನಿಕ ಸರ್ವೆಕ್ಷಣೆ ನಡೆಸುವಂತೆ ಪ್ರಧಾನಮಂತ್ರಿಯನ್ನು ಮನವಿ ಮಾಡುವುದಾಗಿ ತಿಳಿಸಿದರು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ಅಪಾರ ಪ್ರಮಾಣದ ಪಾನಿ ಸಂಭವಿಸಿದ್ದ ಕೊಡಗು ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿದ್ದು ಪರಿಸ್ತಿತಿ ನಿಧಾನವಾಗಿ ಸಹಜಸ್ಥಿತಿಯತ್ತ ಮರಳುತ್ತಿದೆ ಎಂದು ಜಿಲ್ಡಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ತಿಳಿಸಿದ್ದಾರೆ

ಪ್ರಕೃತಿ ವಿಕೋಪಕ್ಷೆ ಸಿಲುಕಿರುವ ಹಲವು ಗ್ರಾಮಗಳ ಪಂಚಾಯಿತಿಗಳಿಗೆ ಈಗಾಗಲೇ ವಿಶೇಷ ವಾಹನಗಳಲ್ಲಿ ಪಡಿತರವನ್ನು ರವಾನಿಸಲಾಗಿದೆ

ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಲಾಗಿದೆ ಎಂದು ಕೆ ಎಸ್ ಆರ್ ಪಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಬಿ ಭಾಸ್ಕರ್ ರಾವ್ ಹೇಳಿದ್ದಾರೆ ಮಡಿಕೇರಿಯಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯವಾಗಿದ್ದರೂ ಕೆಲವು ದಿನಗಳವರೆಗೆ ಸೇನಾ ಸಿಬ್ಬಂದಿ ಸೇರಿದಂತೆ ವಿವಿಧ ರಕ್ಷಣಾ ಪಡೆಯ ಸಿಬ್ಬಂದಿ ಜಿಲ್ಲೆಯಲ್ಲಿ ತಿಕಾಣಿ ಹೂಡಲಿದ್ದಾರೆ ಎಂದು ತಿಳಿಸಿದರು ನಾಳೆಯಿಂದ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕುಗಳ ಗ್ರಾಮಗಳಲ್ಲಿ ಡ್ರೋಣ್ ಕ್ಯಾಮಾರಗಳ ಮೂಲಕ ಸಂಕಪ್ಪದಲ್ಲಿ ಸಿಲುಕಿರುವವರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡಲಾಗುತ್ತಿದ್ದು ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭ ಡ್ರೋಣ್ ಕ್ಲಾಮರ ಬಳಕೆ ಮಾಡಲಾಗುತ್ತಿದೆ ಎಂದರು ತೊಂದರೆಗೆ ಸಿಲುಕಿಕೊಂಡಿರುವ ಜಾನುವಾರು ಸಾಕು ಪ್ರಾಣಿಗಳು ರಕ್ಷಣೆಗೆ ಪ್ರತ್ಯೇಕ ಘಟಕ ಪ್ರಾರಂಭಿಸಲಾಗುವುದುಸಾಮಾಜಿಕ ಜಾಲತಾಣಗಳಲ್ಲಿ ಭೂ ಕಂಪನದ ಕುರಿತು ಸುಳ್ಳು ಸುದ್ದಿ ಪ್ರಕಟಿಸುವವರ ವಿರುದ್ದ ತ್ರಮ ಕೈಗೊಳ್ಳಲಾಗುವುದು ಎಂದರು ಪ್ರವಾಹದಿಂದಾಗಿ ನಲುಗಿದ ಕೊಡಗು ಜಿಲ್ಲೆಯಲ್ಲಿ ಪರಿಷಾರ ಮತ್ತು ಪುನರ್ವಸತಿ ಕಾರ್ಯಾಚರಣೆ ಬಿರುಸುಗೊಂಡಿದೆ

ಅವರ ಹುಡುಕಾಟ ಮುಂದುವರಿದಿದೆ ರಾಜ್ಯದ ವಿವಿಧ ಕಡೆಗಳಿಂದ ಅಪಾರ ಪ್ರಮಾಣದಲ್ಲಿ ಪರಿಹಾರ ಸಾಮಾಗ್ರಿಗಳು ಜೆಲ್ಲಾಕೇಂದ್ರ ಮಡಿಕೇರಿಗೆ ಬರುತ್ತಿವೆ ಸಾಂಕ್ರಾಮಿಕ ರೋಗಗಳು ಉಲ್ಲಣಿಸದಂತೆ ಬೆಲ್ಲಾಡಳಿತ ಸಾಕಷ್ಟು ತ್ರಮ ಕೈಗೊಂಡಿರುವುದಾಗಿ ಎಂದು ವಿಪತ್ತು ನಿರ್ವಹಣಾ ಆಯುಕ್ತ ಗಂಗರಾಮ್ ಬಡೇರಿಯಾ ತಿಳಿಸಿದ್ದಾರೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಫೋಷಿಸಿದೆ ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳಿಂದ ಆಗಮಿಸಿರುವ ವೈದ್ಯರು ಪರಿಹಾರ ಕೇಂದ್ರಗಳಲ್ಲಿದ್ದು ಸಂತ್ರಸ್ಹರಿಗೆ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ

ಕೊಡಗು ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ ಆಸ್ತಿ ಪಾಸ್ತಿ ನಷ್ಟ ಜೀವ ಹಾನಿ ಅನುಭವಿಸಿರುವ ಕುಟುಂಬಗಳಲ್ಲಿ ಮಾನಸಿಕ ಆತ್ಮ ಸ್ಟೈರ್ಯ ತುಂಬುವ ಮೂಲಕ ಬದುಕಿನಲ್ಲಿ ಭರವಸೆ ಮೂಡಿಸಲು ಮಾನಸಿಕ ತಜ್ಞರಿಂದ ಸಂತ್ರಸ್ತರಿಗೆ ಸಮಾಲೋಚನೆ ಮಾಡಿಸುವ ಕಾರ್ಯವನ್ನು ಆರಂಭಿಸಲಾಗಿದೆ

ಮಾನಸಿಕ ಸಮಾಲೋಚನೆಗಾಗಿ ತಂಡವನ್ನು ರಚಿಸಿ ಕಾರ್ಯಾಚರಣೆ ಕೈಗೊಳ್ಳಲಾಗುತ್ತಿದೆ ಎಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಹಾಯಕ ಪ್ರಾಧ್ವಾಪಕ ಮಾನಸಿಕ ತಜ್ಜ ಡಾ ರೂಪೇಶ್ ಗೋಪಾಲ್ ತಿಳಿಸಿದರು

ಶಿವಕುಮಾರ್ ಗೌಡ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಇತ್ತೀಚಿಗೆ ನಿಧನರಾದ ಮಾಟಿ ಪ್ರಧಾನಿ ಭಾರತರತ್ನ ವಾಜಪೇಯಿ ಅವರ ಅಸ್ವಿ ಕಳಸ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದು

ಮುಸ್ಲಿಂ ಬಾಂಧವರು ಮಸೀದಿಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭ ವಿನಿಮಯ ಮಾಡಿಕೊಳ್ಳುವುದು ಈ ಹಬ್ಬದ ವಿಶೇಷವಾಗಿದೆ ಪ್ರವಾದಿ ಇಬ್ರಾಹಿಂ ಅವರ ಬಲಿದಾನ ಬದಲಿಗೆ ಮೇಕೆಯೊಂದನ್ನು ಬಲಿಕೊಟ್ಟ ಬಗ್ಗೆ ಈ ಹಬ್ಬದ ಹಿಂದಿನ ಪ್ರತೀತಿ ಇದೆ ಅರಬ್ ರಾಷ್ನಗಳಲ್ಲಿ ಇಂದೇ ಬಕ್ರೀದ್ ಆಚರಿಸಲಾಯಿತು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಸೇರಿದಂತೆ ಪಲವು ಗಣ್ಣರು ರಾಜ್ಯದ ಜನತೆಗೆ ಬ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ